ಬಾಸಗಿ ಟಿವಿ ವಾಹಿನಿಗಳ ರಿಯಾಲಿಟ ಶೋ ಮಕ್ಕಳನ್ನು ಅಸಭ್ಯ ಅನುಚತವಾಗಿ ತೋರಿಸುವುದನ್ನು ನಿಲ್ಲಿಸುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚವಾಲಯ ಸಲಹೆ

ಬಿರ್ಲಾ ಅವರು ರಾಜಸ್ತಾನ ಕೋಟ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಎರಡು ಭಾರಿ ಚುನಾಯಿತಗೊಂಡಿದ್ದಾರೆ ಸ್ವೀಕರ್ ಹುದ್ದೆಗೆ ಇಂದು ಅವರು ತಮ್ನ ನಾಮಪತ್ರ ಸಲ್ಲಿಸಿದರು ನಾಳೆ ಚುನಾವಣೆ ನಡೆಯಲಿದೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಷಾ ಹಾಗೂ ನಿತಿನಲ್ ಗಡ್ಡರಿ ಓಂ ಬಿರ್ಲಾ ಅವರ ಹೆಸರನ್ನು ಸಭಾಧ್ಯಕರ ಸ್ನಾನಕ್ಕೆ ಪ್ರಸ್ನಾಪಿಸಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ನಾದ್ ಜೋಷಿ ತಿಳಿಸಿದ್ದಾರೆ ಬಿಜೆಡಿ ಶಿವಸೇನಾ ಅಕಾಲಿದಳ ಎಲ್ಜೆಬಿ ವೈಎಸ್ಆರ್ ಕಾಂಗ್ರೆಸ್ ಜೆಡಿಯು ಹಾಗೂ ಎಐಎಡಿಎಂಕೆ ಪಕ್ಷಗಳು ಪ್ರಸ್ತಾವನೆಗೆ ಸಹಿ ಹಾಕಿವೆ ಎಂದು ಸಚಿವ ಜೋಷಿ ಪ್ರಕಟಿಸಿದ್ದಾರೆ ಪ್ರಸ್ತಾವನೆಗೆ ಕಾಂಗ್ರೆಸ್ ಇನ್ನೂ ಸಹಿ ಹಾಕಿಲ್ಲ ಆದರೆ ಬಿರ್ಲಾ ಅವರ ಉಮೇದುವಾರಿಕೆಯನ್ನು ಕಾಂಗ್ರೆಸ್ ವಿರೋಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ

ರಾಜಸ್ಸಾನ ಸಿಕ್ಕಿಂ ಪಂಜಾಬ್ ತಮಿಳುನಾಡು ತೆಲಂಗಾಣ ಓಡಿಶಾ ಪುದುಚೇರಿ ಪಶ್ಲಿಮ ಬಂಗಾಳ ಉತ್ತರ ಪ್ರದೇಶ ರಾಜ್ಯಗಳ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು ಸೋನಿಯಾಗಾಂಧಿ ಮುಲಾಯಂ ಸಿಂಗ್ ಯಾದವ್ ಮೇನಕಾಗಾಂಧಿ ಟಿ

ಬಾಲು ಎ ರಾಜಾ ದಯಾನಿಧಿ ಮಾರನ್ ಕನಿಮೋಳಿ ಕಾರ್ತಿ ಚಿದಂಬರಂ ಕರ್ನಲ್ ರಾಜ್ಜವರ್ಧನ್ ರಾಥೋಡ್ ಜೆಸ್ಕೌರ್ ಮೀನಾ ಓಂ ಬಿರ್ಲಾ ಸನ್ನಿ ಡಿಯೋಲ್ ಮನೀಶ್ ತಿವಾರಿ ಪರಮಿತ್ಕೌರ್ ಹಾಗೂ ಶಶಿತರೂರ್ ಅಸಾದುದ್ದೀನ್ ಓವ್ಲೆಸಿ ಪ್ರಮಾಣವಚನ ಸ್ನೀಕರಿಸಿದ ಪ್ರಮುಖರಾಗಿದ್ದಾರೆ

ಸೋನಿಯಾಗಾಂಧಿ ಪ್ರಮಾಣವಚನ ಸ್ನೀಕರಿಸುವಾಗ ಕಾಂಗ್ರೆಸ್ ಸದಸ್ಯರು ಮೇಜುಕುಟ್ಟಿ ಸಂತಸ ವ್ಯಕ್ತಪಡಿಸಿದರು

ತಮಿಳುನಾಡಿನ ಎಲ್ಲಾ ಸದಸ್ಟರು ತಮಿಳು ಭಾಷೆಯಲ್ಲಿ ಓಡಿತಾದ ಬಹುತೇಕ ಸದಸ್ಲರು ಓರಿಯಾ ಭಾಷೆಯಲ್ಲಿ ಕೆಲವರು ಸಂಸ್ಲತದಲ್ಲಿ ಪ್ರಮಾಣವಚನ ಶ್ವೀಕರಿಸಿದರು ಅದೇ ರೀತಿ ಪಂಜಾಬ್ ಸದಸ್ಯರು ಪಂಜಾಬಿ ಹಾಗೂ ಇಂಗ್ಲಿಷ್ನಲ್ಲಿ ತೆಲಂಗಾಣ ಸಂಸದರು ತೆಲುಗು ಭಾಷೆಯಲ್ಲಿ ಅಸಾದುದ್ದೀನ್ ಓವ್ಲೆಸಿ ಉರ್ದುವಿನಲ್ಲಿ ಉತ್ತರ ಪ್ರದೇಶದಿಂದ ಆಯ್ಲೆಗೊಂಡಿರುವ ರೀಟಾ ಬಹುಗುಣ ಜೋಶಿ ಡಾ ಮಹೇಶ್ ಶರ್ಮಾ ಹೇಮಾಮಾಲಿನಿ ಅಖಿಲೇಶ್ ಯಾದವ್ ಸತ್ಲಪಾಲ್ ಸಿಂಗ್ ಅಜಂ ಖಾನ್ ರವಿ ಕಿಶನ್ ಹಾಗೂ ಅನುಪ್ರಿಯ ಪಟೇಲ್ ಪ್ರಮಾಣವಚನ ಸ್ವೀಕರಿಸಿದರು ಪಶ್ಲಿಮ ಬಂಗಾಳದ ಲಾಕೇಟ್ ಚಟರ್ಜಿ ಎಸ್ಎಸ್ ಅಹ್ಲುವಾಲಿಯಾ ಸುದೀಪ್ ಬಂಡೋಪಧ್ಲಾಯ ಕಲ್ಲಾಡ್ ಬ್ಲಾನರ್ಜಿ ಸತ್ತತಿ ರಾಯ್ ಅವರು ಪ್ರಮಾವಚನ ಸ್ತೀಕರಿಸಿದರು ಬಹುತೇಕ ಸದಸ್ನರು ಬಂಗಾಳಿಯಲ್ಲಿ ಕೆಲವರು ಸಂಸ್ಕತದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು

ಮುಖ್ಲಮಂತ್ರಿ ನಿತೀಶ್ ಕುಮಾರ್ ಆಸ್ಪತ್ರೆಯ ವಾರ್ಡ್ಗಳಿಗೆ ಹಾಗೂ ಶ್ರೀ ಕೃಷ್ಣಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮಕ್ಕಳ ತೀವ್ರ ಚಿಕಿತ್ತಾ ಫಟಕಕ್ಕೆ ಭೇಟ ನೀಡಿ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆಯನ್ನು ಪರಿಶೀಲಿಸಿದರು ಅಲ್ಲದೆ ವೈದ್ಯರು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಹಾಗೂ ಅಗತ್ನದ ಕ್ರಮ ಕ್ಲೆಗೊಳ್ಳಲು ಸೂಚನೆ ನೀಡಿದರು

ಉಪಮುಖ್ಯಮಂತ್ರಿ ಸುಶೀಲ್ಕುಮಾರ್ ಮೋದಿ ಅವರೂ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಮೊಹ್ನದ್ ಅಜೀಜ್ ಎಂಬ ಆರೋಪಿಯನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ ಎಲ್ಲಾ ಐವರು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು

ತೀರ್ಪನ್ನು ನ್ಲಾಯಾಲಯ ಇಂದಿಗೆ ನಿನ್ನೆ ಕಾಯ್ದಿರಿಸಿತ್ತು ಎರಡು ರಾಜ್ಯಸಭಾ ಸ್ವಾನಗಳ ಉಪಚುನಾವಣೆಯನ್ನು ಪ್ರತ್ಯೇಕವಾಗಿ ನಡೆಸುವ ಚುನಾವಣಾ ಆಯೋಗದ ನಿರ್ಧಾರವನ್ನು ಪ್ರಶ್ನಿಸಿ ಗುಜರಾತ್ ಕಾಂಗ್ರೆಸ್ ಫಟಕ ಸಲ್ಲಿಸಿರುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ನಡೆಸಲು ಸಮ್ನತಿಸಿದೆ ನ್ನಾಯಮೂರ್ತಿ ದೀಪಕ್ ಗುಪ್ತಾ ನ್ನಾಯಮೂರ್ತಿ ಸೂರ್ಯಕಾಂತ್ ಅವರನ್ನೊಳಗೊಂಡ ರಜಾಕಾಲದ ನ್ನಾಯಪೀಠದ ಮುಂದೆ ಹಿರಿಯ ವಕೀಲ ವಿವೇಕ ಟಂಕಾ ವಿಷಯ ಶ್ರಸ್ತಾಪಿಸಿ ತುರ್ತಾಗಿ ವಿಚಾರಣೆ ನಡೆಸಬೇಕು ಎಂದು ಮನವಿ ಮಾಡಿಕೊಂಡ ನಂತರ ಅರ್ಜಿಯನ್ನು ನಾಳೆ ವಿಚಾರಣೆ ನಡೆಸುವುದಾಗಿ ನ್ನಾಯಪೀಠ ಪ್ರಕಟಿಸಿತು ಗಾಂಧಿನಗರದಿಂದ ಅಮಿತ್ ಷಾ ಅಮೇಥಿಯಿಂದ ಸ್ತತಿ ಇರಾನಿ ಲೋಕಸಭೆಗೆ ಆಯ್ಲೆಗೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಜಸಭೆಯ ಎರಡು ಸ್ಲಾನಗಳು ತೆರವುಗೊಂಡಿವೆ

ಹತ್ಗೆಗೀಡಾದ ಇಬ್ಲರು ಉಗ್ರರನ್ನು ಸಾಜದ್ ಮಕ್ಗೆಲ್ಭಟ್ ಅಲಿಯಾಸ್ ಹಫೀಜ್ ಭಟ್ ಹಾಗೂ ತೌಪಿಪ್ ಅಹಮದ್ಭಟ್ ಎಂದು ಗುರುತಿಸಲಾಗಿದೆ ಇವರಿಬ್ಲರೂ ಮರ್ಹಾಮ ಗ್ರಾಮದ ವಾಸಿಗಳಾಗಿದ್ದಾರೆ ಸಜ್ಲಾದ್ ಮಕ್ಸಲ್ ಭಚ್ ಅಲಿಯಾಸ್ ಹಫೀಜ್ ಸ್ವೋಟ ನಡೆಸಲು ತನ್ನ ವಾಹನವನ್ನು ಒದಗಿಸಿದ್ದ ಮತ್ತೊಬ್ಬ ಉಗ್ರ ತೌಸಿಫ್ ಭಭಟ್ ಈತನ ಸಹಚರನಾಗಿದ್ದ ಎಂದು ಭದ್ರತಾಪಡೆಗಳ ಮೂಲಗಳು ತಿಳಿಸಿವೆ ಗುಂಡಿನ ಚಕಮಕಿ ವೇಳೆ ಓರ್ವ ಸೇನಾ ಯೋಧ ಹುತಾತ್ತರಾಗಿದ್ದು ಇತರ ಮೂವರು ಯೋಧರು ಗಾಯಗೊಂಡಿದ್ದಾರೆ

ರಾಜ್ಲದ ಎಲ್ಲಾ ಗ್ರಾಮೀಣ ಪ್ರದೇಶಗಳನ್ನು ಸಮನಾಗಿ ಅಭಿವೃದ್ದಿಪಡಿಸುವ ಜಂಟಿ ಅಭಿಯಾನವಾದ ಈ ಯೋಜನೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಜನರನ್ನು ತೊಡಗಿಸಿಕೊಳ್ಳಲಾಗುತ್ತದೆ ಎಂದು ನಮ್ಮ ಬಾತ್ನೀದಾರರು ವರದಿ ಮಾಡಿದ್ದಾರೆ ಗೋವಾ ಕ್ರಾಂತಿಕಾರಿ ದಿನವನ್ನು ಇಂದು ಆಚರಿಸಲಾಗುತ್ತಿದೆ

ರಾಮ್ಮನೋಹರ್ ಲೋಹಿಯಾ ಪೋರ್ಚಗೀಸ್ ಆಡಳಿತದಿಂದ ರಾಜ್ಯ ವಿಮೋಚನೆಗೊಳ್ಳಲು ಗೋವಾ ಜನರಿಗೆ ಕರೆ ನೀಡಿದ್ಗರು ದಕ್ಷಿಣ ಗೋವಾದ ಮಾರ್ಗೋವಾದಲ್ಲಿ ಲೋಹಿಯಾ ಅವರು ಭಾಷಣದ ವೇಳೆ ಈ ಕರೆ ನೀಡಿದ್ದರು ಲೋಹಿಯಾ ಅವರ ಭಾಷಣ ಗೋವಾ ವಿಮೋಚನಾ ಚಳುವಳಿಗೆ ದೊಡ್ಡ ಪ್ರೇರಕ ಶಕ್ತಿಯಾಗಿತ್ತು

ಇಂದು ಬೆಳಿಗ್ಗೆ ಪಣಜಿಯಲ್ಲಿ ನಡೆದ ರಾಜ್ಜಮಟ್ಟದ ಕಾರ್ಯಕ್ರಮದಲ್ಲಿ ಮುಖ್ಚಮಂತ್ರಿ ಪ್ರಮೋದ್ ಸಾವಂತ್ ಹುತಾತ್ಸರ ಸ್ಕಾರಕ ಅಜಾದ್ ಮೈದಾನಗೆ ತೆರಳಿ ನಮನ ಸಲ್ಲಿಸಿದರು

ಕಡ್ನಾಯ ನಿವ್ವತ್ನಿಗೆ ಒಳಗಾಗಿರುವ ಅಧಿಕಾರಿಗಳು ಪ್ರಧಾನ ಆಯುಕ್ಕ ಆಯುಕ್ಕ ಹಾಗೂ ಹೆಚ್ಚುವರಿ ಆಯುಕ್ಕ ಮತ್ತು ಉಪ ಆಯುಕ್ತ ಶ್ರೇಣಿಗೆ ಸೇರಿದವರಾಗಿದ್ದಾರೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ನೃತ್ಯ ಆಧಾರಿತ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಚಲನಚಿತ್ರಗಳು ಹಾಗೂ ಇತರ ಮನರಂಜನಾ ಮಾದರಿಗಳಲ್ಲಿ ವಯಸ್ತ ಕಲಾವಿದರು ಹಾಕುವ ಹೆಜ್ಜೆಗಳನ್ನು ಪುಟ್ಟ ಮಕ್ಕಳೂ ಅನುಸರಿಸುತ್ತಿರುವುದು ಕಂಡು ಬರುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಇಂತಹ ಹೆಜ್ಜೆಗಳು ಕೆಲವೊಮ್ನೆ ಮಕ್ಕಳ ವಯಸ್ಸಿಗೆ ತಕ್ಕದ್ದಾಗಿರುವುದಿಲ್ಲ

ಮಕ್ಕಳ ವಯೋಮಾನಕ್ಕೆ ತಕ್ಕುದಲ್ಲದ ಕಾರ್ಯಕ್ರಮಗಳನ್ನು ಮಾಡಬಾರದು